ಧಾರವಾಡದಲ್ಲಿ ಮೊನ್ನೆ ನಿರ್ಮಾಣ ಪಂತದ ಕಟ್ಟಡ ಕುಸಿದ ಸ್ವಳಕ್ಕೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಇಂದು ಭೇಟಿ ನೀಡಿದರು

ಪ್ರತಿಯೊಬ್ಬರನ್ನು ರಕ್ಷಿಸಲು ವಿಪತ್ತು ನಿರ್ಮಹಣೆ ತಂಡಗಳು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿವೆ ಎಂದರು ದುರಂತಕ್ಕೆ ಕಾರಣವನ್ನು ಪತ್ತೆ ಮಾಡಲು ಸಹ ತನಿಖೆ ಪ್ರಗತಿಯಲ್ಲಿದೆ ಒಬ್ಬ ಇಂಜಿನಿಯರ್ಅನ್ನು ಬಂಧಿಸಲಾಗಿದೆ ಕಟ್ಟಡದ ಮಾಲೀಕರು ವಿನ್ಯಾಸಕಾರರು ನಿರ್ಮಾಣ ಕಾಮಗಾರಿಯ ಮೇಲುಸ್ತುವಾರಿ ನೋಡಿಕೊಂಡವರು ಈ ವೈಕಿ ತಪ್ಪಿತಸ್ಥರೆಂದು ಖಚಿತ ಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ನಿರ್ಮಾಣ ನಿಯಮದಲ್ಲಿ ಉಲ್ಲಂಘನೆಯಾಗಿದೆಯೇ ಎನ್ನುವುದನ್ನು ಪರಿಶೀಲಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು ಪ್ರಕರಣದ ಸಂಬಂಧ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಸೂಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಮೂರನೇ ದಿನವಾದ ಇಂದು ಎನ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆ ವೇಳೆ ಒಂದು ಮಗು ಮತ್ತು ಮಹಿಳೆಯೊಬ್ಬರ ಮೃತದೇಹ ಪತ್ತೆಯಾಗಿದೆ

ಈ ಪ್ರದೇಶಗಳ ಜನ ಜಾನುವಾರುಗಳು ತೀವ್ರ ಸಂಕಷ್ಟ ಎದುರಿಸುತ್ತಿವೆ ಎಂದು ವಿವರಿಸಿದ್ದಾರೆ

ಮಹಾರಾಷ್ಟ ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿದ್ದಾಗ ತಾವು ಉಭಯ ರಾಜ್ಯಗಳ ಕುಡಿಯುವ ನೀರಿನ ಸಮಸ್ತೆ ಬಗ್ಗೆ ವಿವರವಾಗಿ ಚರ್ಚಿಸಿದ್ದನ್ನು ಪತ್ರದಲ್ಲಿ ಸಚಿವ ಡಿ

ಶಿವಕುಮಾರ್ ಪ್ರಸ್ತಾಪಿಸಿದ್ದಾರೆ ಕನ್ನಡ ಚಿತ್ರರಂಗದ ಓರಿಯ ಅಭನೇತ್ರಿ ಎಲ್

ಶಾರದಾ ಬೆಂಗಳೂರಿನಲ್ಲಿ ಇಂದು ಬೆಳಗ್ಗೆ ನಿಧನ ಹೊಂದಿದರು

ಕೆಲ ದಿನಗಳಿಂದ ಅಸ್ವಸ್ತರಾಗಿದ ಅವರು ಬೆಂಗಳೂರಿನ ಖಾಸಗಿ ಆಸ್ವತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು

ಆದಿ ಶಂಕರಾಜಾರ್ಯ ಭೂತಯ್ಯನ ಮಗ ಅಯ್ಯ ಮೊದಲಾದ ಕಲಾತ್ಮಕ ಚಿತ್ರಗಳಲ್ಲಿ ಅವರು ಅಮೋಫ ಅಭಿನಯ ನೀಡಿದ್ದರು

ಶಾರದಾ ಅವರ ನಿಧನಕ್ಕೆ ಪಲವು ಗಣ್ಕರು ತೀವ್ರ ಸಂತಾಪ ವ್ವಕ್ತಪಡಿಸಿದ್ದಾರೆ

ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ವದಂತಿ ಪರಡುವವರ ವಿರುದ್ಧ ಕಾನೂನು ತ್ರಮ ಕೈಗೊಳ್ಳಲಾಗುವುದು ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಇದೇ ಶನಿವಾರ ಮುಕ್ತ ದಿನವನ್ನು ಆಚರಿಸಲಿದ್ದು ತನ್ನ ಕಾರ್ಯ ಚಟುವಟಿಕೆಗಳ ಪರಿಚಯ ನೀಡಲು ಸಂಸ್ಥೆಯ ಬಾಗಿಲನ್ನು ಸಾರ್ವಜನಿಕರಿಗೆ ತೆರೆಯಲಿದೆ ಇತ್ತೀಚಿನ ತಾಂತ್ರಿಕ ನೈಮಣ್ಯತೆಯುಳ್ಳ ಉತ್ಪನ್ನಗಳನ್ನು ನೋಡುವ ಅಪರೂಪದ ಅವಕಾಶ ಇದಾಗಿದೆ ಎಂದು ಸಂಸ್ಥೆಯ ಎಲೆಕ್ಟಾನಿಕ್ಸ್ ಮತ್ತು ಕಂಪ್ಕೂಟರ್ ಸೈನ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ವೈ ನರಹರಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರದರ್ಶನ ಉಪನ್ಹಾಸ ಹಾಗೂ ಸಂಶೋಧಕರೊಂದಿಗೆ ಸಂವಾದ ನಡೆಸುವ ವ್ಯವಸ್ಥ ಮಾಡಲಾಗಿದೆ ಎಂದು ಭಾರತೀಯ ವಿಜ್ಞಾನ ಸಂಸ್ಥೆಯ ಮರಾತತ್ವ ಮತ್ತು ಇತಿಹಾಸ ವಿಭಾಗದ ಅಧ್ಯಕ್ಷ ಪೊಫೆಸರ್ ಕೌಶಲ್ ವರ್ಮ ತಿಳಿಸಿದ್ದಾರೆ ದೇಶಾದ್ಯಂತ ಇಂದು ಹೋಳಿ ಹಬ್ಬದ ಸಂಭ್ರಮ ಬೆಳಗಾವಿಯಲ್ಲಿಂದು ಹೋಳಿ ಹಬ್ಬ ಆಚರಿಸಲಾಯಿತು ಹೋಳಿ ಹಬ್ಬದ ವೇಳೆ ನೈಸರ್ಗಿಕ ಬಣ್ಣಗಳನ್ನು ಬಳಸಬೇಕು ಅಪಾಯಕಾರಿ ಕೃತಕ ಬಣ್ಣಗಳನ್ನ ಬಳಸಬಾರದು ವಿಪರೀತ ಗಾಡವಾದ ಬಣ್ಣ ಹಾಕಿರುವ ಸಿಹಿ ತಿನಿಸು ಸೇವನೆ ಬಗ್ಗೆ ಎಚ್ವರ ವಹಿಸಬೇಕು ಬಣ್ಣದ ಮಡಿ ಬಳಕೆಯಿಂದಾಗುವ ಆಗಬುಹುದಾದ ಚರ್ಮದ ಉರಿತಕ್ಕೆ ಕೊಬ್ಬರಿ ಎಣ್ಣೆ ಲೇಪದಿಂದ ಅನುಕೂಲವಾಗುತ್ತದೆ ಎಂದು ತಜ್ನರು ಸಲಹೆ ನೀಡಿದ್ದಾರೆ

ಬಿಜೆಪಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಪಕ್ಷದ ನಾಯಕರು ದೆಪಲಿಯಲ್ಲಿ ಪಲವು ಸುತ್ತಿನ ಸಭೆಗಳಲ್ಲಿ ಸಮಾಲೋಜನೆ ನಡೆಸಿದ್ದಾರೆ ಪಕ್ಷದ ಅಭ್ಯರ್ಥಿಗಳ ಪಟ್ಟಿ ಇಂದು ಪ್ರಕಟವಾಗಲಿದೆ ಎಂದು ಪಕ್ಷದ ರಾಜ್ಯಾಧ್ವಕ್ಷ ಬಿ

ಯಡಿಯೂರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಪಕ್ಷದ ರಾಷ್ಟೀಯ ಅಧ್ಯಕ್ಷರಾದ ಅಮಿತ್ ಷಾ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ವಕ್ಷತೆಯಲ್ಲಿ ದೆಪಲಿಯಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯುತ್ತಿದ್ದು ಈ ಸಭೆಯಲ್ಲಿ ಅಭ್ಯರ್ಥಿಗಳ ಪಟ್ಟ ಬಹುತೇಕ ಅಂತಿಮಗೊಳಲಿದೆ ಎಂದು ತಿಳಿಸಿದ್ದಾರೆ

ಮತ್ತೊಂದೆಡೆ ರಾಜ್ಕದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲಿರುವ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಇಂದು ಅಖ್ಯೆರುಗೊಳ್ಳುವ ಸಾಧ್ಯತೆ ಇದೆ ದೆಹಲಿಯಲ್ಲಿ ನಡೆಯಲಿರುವ ಪಕ್ಷದ ಮಪಕ್ಷದ ಸಭೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಅಂತಿಮಗೊಳ್ಳಲಿದ್ದು ನಂತರ ಅದನ್ನು ಅಧಿಕೃತವಾಗಿ ಪ್ರಕಟಿಸುವ ಸಾಧ್ಯತೆ ಇದೆ ಅದಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಪಾಗೂ ಮತ್ತಿತರ ನಾಯಕರು ದೆಹಲಿಗೆ ತೆರಳಿದ್ದಾರೆ

ದೇವೇಗೌಡ ಅವರು ಯಾವ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕು ಎಂಬ ಕುರಿತು ಇಂದು ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ ಇಂದು ತುಮಕೂರು ಜಿಲ್ಲಾ ಕಾರ್ಯಕರ್ತರ ಜೊತೆ ಚರ್ಜಿಸಿದ ಬಳಿಕ ಸ್ಪರ್ಧೆ ಬಗ್ಗೆ ನಿರ್ಧಾರ ಪ್ರಕಟಿಸುವ ನಿರೀಕ್ಷೆ ಇದೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ

ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ

ಧಾರವಾಡ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದರ ಮಾಲೀಕರಾದ ಗಂಗಪ್ಪ ಕಂತಿ ಅವರನ್ನು ವಶಕ್ಕೆ ಪಡೆಯಲಾಗಿದ್ದು ಆದರೆ ಕಟ್ಟಡದ ಬೇನಾಮಿ ಮಾಲೀಕ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಾಗಿದ್ದು ಅವರ ವಿರುಧವೂ ಪ್ರಕರಣ ದಾಖಲಿಸಬೇಕೆಂದು ಬಿಜೆಪಿ ವಕ್ತಾರ ಗೋ

ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಟ್ಟಡ ಕುಸಿತ ಪ್ರಕರಣ ಕುರಿತಂತೆ ತಪ್ಪಿತಸ್ಥರ ವಿರುದ್ಧ ಕರಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬೆದರಿಕೆ ಪಾಕಿರುವ ಕಾಂಗ್ರೆಸ್ ಮುಖಂಡ ಬೇಳೂರು ಗೋಪಾಲಕೃಷ್ಣ ವಿರುದ್ಧ ಯಾವುದೇ ಕ್ರಮ ಜರುಗಿಸದೇ ಇರುವುದನ್ನು ಅವರು ಖಂಡಿಸಿದರು ಬಿಜೆಪಿ ಲೋಕಸಭಾ ಚುಣಾವಣಾ ಕಣದಲ್ಲಿ ನಿಲ್ಲಲು ಅಭ್ಯರ್ಥಿಗಳ ಮೊದಲ ಪಟ್ಟ ದೆಹಲಿಯಲ್ಲಿಂದು ಬಿಡುಗಡೆಯಾಗಲಿದೆ ಎಂದು ಅವರು ತಿಳಿಸಿದರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆ ಎಂಬುದು ಮತದಾರರ ಪಾಲಿನ ನಿಜವಾದ ಹಬ್ಬ ಆದರೆ ವಿದ್ಯಾವಂತ ಮತದಾರರು ಮತ್ತು ಹೊಣೆ ಅರಿತು ನಡೆಯುವ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಗಳ ಕೊರತೆ ಆ ಪಬ್ಜದ ಸಂಭ್ರಮವನ್ನು ಕಿತ್ತುಕೊಳ್ಳುತ್ತಿದೆ ಎಂದು ಹಿರಿಯ ಸಾಹಿತಿ ಕನ್ನಡವರ ಚಿಂತಕ ಜಾಣಗೆರೆ ವೆಂಕಟರಾಮಯ್ಯ ತಿಳಿಸಿದ್ದಾರೆ ಮತದಾರರ ಜಾಗ್ಟತಿ ಕುರಿತು ಇಂದು ಆಕಾಶವಾಣಿಯೊಂದಿಗೆ ತಮ್ನ ಅಭಿಪ್ರಾಯ ಪಂಚಿಕೊಂಡ ಅವರು ಶೇಕಡವಾರು ಮತದಾನ ದಿನೇ ದಿನೇ ಕುಸಿಯುತ್ತಿರುವುದಕ್ಕೆ ಮತದಾರರಲ್ಲಿನ ನಿರ್ಲಕ್ಷ್ಯ ಸ್ವಳೀಯ ಸಮಸ್ಕೆಗಳಿಗೆ ಆದ್ದತೆ ಕೊಡದ ಸರ್ಕಾರ ಹಾಗೂ ಜವಾಬ್ದಾರಿ ಮರೆಯುತ್ತಿರುವ ಜನಪ್ರತಿನಿಧಿಗಳೇ ಕಾರಣ ಎಂದರು

ಪ್ರಜಾಪ್ರಭುತ್ವದ ಆಶಯ ಮತ್ತು ಸಂವಿಧಾನ ಬದ್ದ ಮತದಾನದ ಪಕ್ಕು ಹಾಗೂ ಕರ್ತವ್ಯದಿಂದ ವಂಚಿತರಾದರೆ ಒಂದು ಸರ್ಕಾರ ರಚನೆಯ ಪ್ರಕ್ರಿಯೆಯಿಂದಲೇ ದೂರ ಉಳಿದಂತೆ ಎಂದು ಜಾಣಗೆರೆ ವೆಂಕಟರಾಮಯ್ಯ ಹೇಳಿದ್ದಾರೆ ವಿಶ್ವದ ಪಲವು ದೇಶಗಳ ಅತ್ಯುತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡಿರುವ ಭಾರತದ ಪ್ರಜಾಪ್ರಭುತ್ತದ ಹೆಗ್ಗಳಿಕ ಇರುವುದೇ ಇಲ್ಲಿನ ಚುನಾವನಾ ಪ್ರಕ್ರಿಯೆಯಲ್ಲಿ ಎಂದು ವಿಶ್ರಾಂತ ಕುಲಪತಿ ಡಾ

ಮತದಾರರ ಜಾಗ್ಯತಿ ಕುರಿತು ಆಕಾಶವಾಣಿಯೊಂದಿಗೆ ತಮ್ಮ ಅಭಿಪ್ರಾಯ ವಿನಿಮಯ ಮಾಡಿಕೊಂಡ ಅವರು ಪಲವು ಜಾತಿ ಧರ್ಮ ಗುಂಮಗಳ ರೂಪದಲ್ಲಿ ಪಂಚಿ ಹೋಗಿರುವ ರಾಜಕೀಯ ಪಕ್ಷಗಳು ಪ್ರಜಾಪುಭತ್ವವನ್ನು ಗಟ್ಟಿಗೊಳಿಸಬೇಕಾಗಿದೆ ಎಂದರು

ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಒಣಹವೆ ಇತ್ತು